ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಹೊಸ ಮಂತ್ರಗಳು ಈ ಆವೃತ್ತಿಯಲ್ಲಿವೆ ಎಕ್ವಾಮ್ ವಾರಿಯರ್ ಕೃತಿ ರಿಟೇಲ್ ಮಳಿಗೆಗಳಲ್ಲಿ ಹಾಗೂ ಆನ್ಲೈನ್ನಲ್ಲಿ ಲಭ್ಯವಿದೆ ಇದರೊಂದಿಗೆ ನಮೋ ಆ್ಯಪ್ನಲ್ಲೂ ದೊರೆಯಲಿದೆ ಈ ಕುರಿತು ಸರಣಿ ಟ್ಲೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸ ಆವೃತ್ತಿಯ ಎಕ್ವಾಮ್ ವಾರಿಯರ್ಸ್ ಪುಸ್ತಕದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ಅನೇಕ ಸಂಗತಿಗಳವೆ ವಿದ್ಯಾರ್ಥಿಗಳಗೂ ಇದು ಸಹಕಾರಿಯಾಗಿದೆ

ಒತ್ತಡ ಮುಕ್ತವಾಗಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುವಂತೆ ಮಸ್ತಕ ಸಿದ್ದಪಡಿಸಿದೆ ಎಂದು ಹೇಳರುವ ಅವರು ವಿದ್ಲಾರ್ಥಿಗಳು ಮತ್ತು ಪೋಷಕರೊಂದಿಗೆ ಅನೇಕ ಚರ್ಚೆ ಸಂವಾದದ ಬಳಿ ಪುಸ್ತಕ ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಮಾರ್ಚ್ ತಿಂಗಳಿನಲ್ಲಿ ಆಚರಿಸಲಾಗುವ ಈ ಹಬ್ಲವು ಜನರಲ್ಲಿ ಉತ್ಸಾಹ ತುಂಬುವುದು ಮಾತ್ರವಲ್ಲದೇ ಗಿಡಗಳಿಗೆ ಮತ್ತು ಪ್ರಾಣಿ ಸಂಕುಲಕ್ಷೆ ಹೊಸ ಜೀವಜೈತನ್ಲವನ್ನು ಕೂಡಾ ತುಂಬುತ್ತದೆ ಹೋಳಿ ಹಬ್ಲವು ವಸಂತಾಗಮನದ ಸೂಚನೆಯೂ ಆಗಿದೆ ಹಿಂದಿನ ದಿನ ಹೋಳಿಕಾ ದಹನದೊಂದಿಗೆ ಹಬ್ಬದ ಆಚರಣೆ ಆರಂಭವಾಗುತ್ತದೆ ಯಾವುದೇ ಇತರ ಹಿಂದೂ ಹಬ್ಬದ ರೀತಿಯಲ್ಲಿ ಹೋಳಿ ಹಬ್ಬ ಕೂಡಾ ಕೆಡುಕಿನ ವಿರುದ್ದ ಒಳಿತಿನ ಗೆಲುವನ್ನು ಸಂಕೇತಿಸುತ್ತದೆ ಸಮಾಜದ ಎಲ್ಲಾ ವರ್ಗದವರಿಗೂ ಹೋಳಿ ಹಬ್ಬ ಸಮಾನತೆಯ ಸಂದೇಶ ಸಾರುತ್ತದೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಪಭ್ಗದ ಸಂದರ್ಭದಲ್ಲಿ ರಾಷ್ಷದ ಜನತೆಗೆ ಶುಭಾಶಯ ಕೋರಿದ್ದಾರೆ ತಮ್ನ ಸಂದೇಶದಲ್ಲಿ ಅವರು ಹೋಳಿ ಸಾಮಾಜಿಕ ಸಾಮರಸ್ಥದ ಹಬ್ಬ ಮಾತ್ರವಲ್ಲದೇ ಜನರ ಜೀವನದಲ್ಲಿ ಭರವಸೆ ಸಂತೋಷ ಉತ್ತಾಪ ತುಂಬುವ ಹಬ್ಬವೂ ಆಗಿದೆ ಎಂದಿದ್ದಾರೆ ಸಾಮಾಜಿಕ ಐಕ್ಟತೆ ಮತ್ತು ಸಾಮರಸ್ಕದ ಸಂದೇಶವನ್ನೂ ಈ ಹಬ್ಬ ನೀಡುತ್ತದೆ ಎಂದು ಹೇಳಿದ್ದಾರೆ ಅದೇ ಸಮಯದಲ್ಲಿ ಸೌಹಾರ್ದತೆ ಏಕತೆ ಮತ್ತು ಸಾಮರಸ್ಕದ ಅಡಿಪಾಯದ ಮೇಲೆ ನಿರ್ಮಿಸಲಾದ ನವ ಭಾರತ ನಿರ್ಮಾಣಕ್ಕೆ ಜನರು ಒಗ್ಗೂಡಲು ಇದು ಶ್ರೇರೇಪಿಸುತ್ತದೆ ಈ ಉತ್ತವವು ಭಾರತದ ಸಾಂಸ್ಟ್ರತಿಕ ವೈವಿಧ್ಯತೆಗೆ ಅವಿಭಾಜ್ಯವಾಗಿರುವ ರಾಷ್ಟೀಯತೆಯ ಮನೋಭಾವವನ್ನು ಮತ್ತಪ್ಪು ಬಲಪಡಿಸುತ್ತದೆ ಎಂದು ರಾಷ್ಟಪತಿ ಆಶಿಸಿದ್ದಾರೆ ಉಪರಾಷ್ಸಪತಿ ಎಂ ವೆಂಕಯ್ಯ ನಾಯ್ದು ಅವರು ಹೋಳಿ ಹಬ್ಬದ ಸಂದರ್ಭದಲ್ಲಿ ದೇತದ ನಾಗರಿಕರಿಗೆ ಶುಭಾಶಯ ಹೇಳಿದ್ದಾರೆ ದೇಶಾದ್ಯಂತ ಉಲ್ಲಾಸ ಸಡಗರದಿಂದ ಬಣ್ಣಗಳ ಈ ಪಬ್ಲವನ್ನು ಆಚರಿಸಲಾಗುತ್ತಿದೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ರಾಷ್ಲದ ಜನತೆಗೆ ಹೋಳಿ ಹಬ್ಬದ ಶುಭಾಶಯ ಹೇಳಿದ್ದಾರೆ ಈ ಹಬ್ಬವು ಪ್ರತಿಯೊಬ್ಬರ ಜೀವನದಲ್ಲೂ ಸಂತೋಷ ಹಾಗೂ ಚೈತನ್ಯ ತುಂಬಲಿ ಎಂದು ಹಾರ್ಸೆಸಿದ್ದಾರೆ

ಹೋಳಿ ಹಬ್ಬದ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ನಾಯಕರು ಮತದಾರರೊಂದಿಗೆ ಹೋಳಿ ಆಚರಿಸಿ ಮತಯಾಚಿಸಿದರು ಗುವಾಪಟಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಸರ್ಬಾನಂದ ಸೋನೋವಾಲ್ ಪಾಲ್ಗೊಂಡಿದ್ದರು ಈಶಾನ್ಯ ರಾಜ್ಯಗಳ ಪ್ರಜಾಸತ್ತಾತ್ಕ ಒಕ್ಕೂಟ ಎನ್ಇಡಿಎ ಸಂಚಾಲಕ ಹಿಮಂತ ಬಿಸ್ನಾಲ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಬಿಜೆಪಿ ಪರ ಮತ ಯಾಟಿಸಿದರು ರಾಜ್ಯ ಕಾಂಗ್ರೆಸ್ ಫಟಕದ ಅಧ್ಯಕ್ಷ ರಿಪೂನ್ ಬೋರಾ ಮಾತನಾಡಿ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನೀಡಿರುವ ಉದ್ಯೋಗ ಖಾತ್ರಿ ಭರವಸೆಗೆ ರಾಜ್ಯಾದ್ಯಂತ ಯುವಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ ಎಂದು ಹೇಳಿದ್ದಾರೆ ಬೋಡೋಲ್ಲಾಂಡ್ನ ಪೀಪಲ್ ಫ್ರಂಟ್ ನಾಯಕ ರಿಹೋನ್ ಡೈಮರಿನ್ ಕೂಡಾ ಉದಲ್ಲುರಿಯಲ್ಲಿ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಐಯುಡಿಎಫ್ ಅಸ್ತಾಂ ಗಣಪರಿಷದ್ ಯುಪಿಪಿಎಲ್ ಅಸ್ತಾಂ ಜತಿಯಾ ಪರಿಷದ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಮತ ಯಾಚಿಸಿದರು

ಒಟ್ಲಾರೆ ಸೋಂಕಿನಿಂದ ಚೇತರಿಸಿಕೊಂಡವರ ಸಂಖ್ಯೆ ಶೇ

ಮಹಾರಾಷ್ಟದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಕೊರೋನಾ ಸೋಂಕು ಪ್ರಕರಣ ದೃಢಪಟ್ಟಿದ್ದು

ಕೇಂದ್ರಾಡಳಿತ ಪ್ರದೇಶ ಜಮ್ನು ಮತ್ತು ಕಾಶ್ವೀರದಲ್ಲಿ ಉತ್ತರ ಕಾಶ್ವೀರದ ಬಾರಾಮುಲ್ಲಾ ಜಿಲ್ಲೆಯ ಸಿಪೋರ್ ವಲಯದಲ್ಲಿ ಇಂದು ನಗರಸಭೆ ಕಚೇರಿಯಲ್ಲಿ ನಡೆದ ಭಯೋತ್ವಾದಕ ದಾಳಿಯಲ್ಲಿ ಓರ್ವ ನಗರಪಾಲಿಕೆ ಸದಸ್ಯ ಹಾಗು ಓರ್ವ ಪೊಲೀಸ್ ಹುತಾತ್ಸರಾಗಿದ್ದಾರೆ ಕೌನ್ನಿಲರ್ ರಿಯಾಜ್ ಅಪ್ಲದ್ ಹಾಗೂ ಪೊಲೀಸ್ ಸಿಬ್ಲಂದಿ ಶಾಫಟ್ ಅಪ್ಲದ್ ಅವರುಗಳು ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡು ಹುತಾತ್ಪರಾದರೆಂದು ಅಧಿಕ್ಷತ ಮೂಲಗಳು ತಿಳಿಸಿವೆ